ಮಲಾವಿಯಲ್ಲಿರುವ ಭಾರತೀಯ ಸಮುದಾಯ ಆಫ್ರಿಕನ್ ದೇಶದ ಜನತೆಯೊಂದಿಗೆ ಅಭಿವೃದ್ದಿಯನ್ನು ಹಂಚಿಕೊಳ್ಳುವಂತೆ ಉಪರಾಷ್ಟಪತಿ ಎಂ

ಛತ್ತೀಸಗಢ ವಿಧಾನಸಭೆಯ ದ್ವಿತೀಯ ಹಾಗೂ ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಹಿಂಪಡೆಯಲು ಇಂದು ಕಡೆಯ ದಿನವಾಗಿದೆ

ಕಳೆದ ಶುಕ್ರವಾರ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿತ್ತು ಹಾಗೆಯೇ ಶನಿವಾರ ನಾಮಪತ್ರ ಪರಿಶೀಲನೆ ನಡೆದಿದೆ

ವಿವಿಧ ಪಕ್ಷಗಳ ಹಿರಿಯ ಮುಖಂಡರು ತಮ್ಮ ಅಭ್ಯರ್ಥಿಗಳ ಪರ ಹಲವು ಪ್ರದೇಶಗಳಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡಿದ್ದು ಮತಯಾಚಿಸುತ್ತಿದ್ದಾರೆ ಉಪರಾಷ್ಟಪತಿ ಎಂ ವೆಂಕಯ್ಕನಾಯ್ವ ಅವರು ಅಭಿವೃದ್ಧಿಯನ್ನು ಆಫ್ರಿಕಾ ರಾಷ್ಟದ ಜನತೆಯೊಂದಿಗೆ ಹಂಚಿಕೊಳ್ಳಬೇಕೆಂದು ಮತ್ತು ಹಂಚಿಕೊಳ್ಳುವಿಕೆ ಮತ್ತು ಸಂರಕ್ಷಣೆಯ ಭಾರತೀಯ ಸಿದ್ಧಾಂತವನ್ನು ಅನುಸರಿಸಬೇಕೆಂದು ಮಲಾವಿಯಲ್ಲಿರುವ ಭಾರತೀಯ ಸಮುದಾಯಕ್ಕೆ ಮನವಿ ಮಾಡಿದ್ದಾರೆ

ಪ್ರಗತಿಯಲ್ಲಿ ಸ್ಥಳೀಯ ಜನರನ್ನು ಪಾಲುದಾರರನ್ನಾಗಿ ಮಾಡಬೇಕೆಂದು ಸಮುದಾಯಕ್ಕೆ ನಾಯ್ಡು ಮನವಿ ಮಾಡಿದರು ತಮ್ನ ಭೇಟಿಯ ಕೊನೆಯ ದಿನವಾದ ಇಂದು ಉಪರಾಷ್ಲಪತಿ ಅವರು ಮಲಾವಿ ಅಧ್ಯಕ್ಷ ಪೀಟರ್ ಆರ್ಥುರ್ ಮುಥಾರಿಕಾ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಉಭಯ ನಾಯಕರು ದ್ವಿಪಕ್ಷೀಯ ಬಾಂಧವ್ದದ ಹಾಗೂ ಪರಸ್ಪರ ಹಿತಾಸಕ್ತಿಯ ಹಲವು ವಿಷಯ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ ಹಲವಾರು ಒಡಂಬಡಿಕೆಗಳಿಗೆ ಸಹಿ ಹಾಕುವ ನಿರೀಕ್ಷೆಯೂ ಇದೆ ಅಲ್ಲದೇ ಉಪರಾಷ್ಟಪತಿ ಎಂ ವೆಂಕಯ್ತ ನಾಯ್ತು ಅವರು ಭಾರತ ಮಲಾವಿ ವ್ಯಾಪಾರ ಸಮಾವೇಶಕ್ಕೆ ಕೂಡಾ ಹಾಜರಾಗಲಿದ್ದಾರೆ

ಮುನ್ನಚ್ವೆರಿಕಾ ್ರಮವಾಗಿ ದೇವಾಲಯದ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ

ಶಬರಿಮಲೆ ಮತ್ತು ಸುತ್ತಮುತ್ತ ನಾಲ್ವರು ಅಥವಾ ಅದಕ್ಕಿಂತ ಹೆಚ್ಚು ಜನರು ಒಂದಡೇ ಸೇರುವುದನ್ನು ನಿಷೇಧಿಸಲಾಗಿದೆ ಈ ಮಧ್ಯೆ ನಿಷೇಧಾಜ್ಞೆ ಆದೇಶ ನಾಳೆವರೆಗೂ ಮುಂದುವರಿಯಲಿದೆ ಎಲ್ಲ ವಯೋಮಾನದ ಮಹಿಳೆಯರಿಗೂ ಅಯ್ಲಪ್ಪ ದರ್ಶನಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕಲ್ಪಿಸಿದ ಬಳಿಕ ಎರಡನೇ ಬಾರಿಗೆ ಶಬರಿ ಮಲೆ ಬಾಗಿಲು ತೆರೆಯುತ್ತಿದೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಶ್ನಿಸಿ ಕಳೆದ ತಿಂಗಳು ಕೆಲವು ಪ್ರತಿಭಟನಾಕಾರರು ಫರ್ಷಣೆ ನಡೆಸಿದ್ದರು

ಪೂರೈಕೆ ಹೆಚ್ಚಳವಾಗುವ ಬಗ್ಗೆ ಹೂಡಿಕೆದಾರರು ಆತಂಕಗೊಂಡಿದ್ದಾರೆ

ಆರ್ಥಿಕ ದಂಡ ಪಾವತಿಸಿ ಇರಾನ್ನಿಂದ ತ್ಯೆಲ ಖರೀದಿಸಲು ಪ್ರಮುಖ ಖರೀದಿದಾರರಿಗೆ ವಿನಾಯಿತಿ ಒದಗಿಸಲಾಗಿದೆ ರಾಪ್ಟರಾಜಧಾನಿ ನವದೆಹಲಿಯಲ್ಲಿ ವಾಯು ಮಾಲಿನ್ಯ ಸ್ವಲ್ಪ ಕಡಿಮೆಯಾಗಿದ್ದು ವಾಯು ಗುಣಮಟ್ಟದಲ್ಲಿ ಸುಧಾರಣೆ ಕಂಡು ಬಂದಿದೆ

ದೆಹಲಿ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ವಾಯು ಮಾಲಿನ್ಹಕ್ಕೆ ಸಂಬಂಧಿಸಿದಂತೆ ಸಿಪಿಸಿಬಿ ಟ್ವಿಟರ್ ಮತ್ತು ಫೇಸ್ ಬುಕ್ ಖಾತೆಗಳನ್ನು ತೆರೆದಿದ್ದು ದೂರು ದಾಖಲಿಸಲು ಜನತೆಗೆ ಸೂಚಿಸಿದೆ ಈ ಮಧ್ವೆ ಎಲ್ಲ ನಿರ್ಮಾಣ ಕಾರ್ಯಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ ದೂಳು ಮಾಲಿನ್ಟಕ್ಕೆ ಕಾರಣವಾಗುತ್ತಿರುವ ಸಂಬಂಧಿತ ಕಾರ್ಯಚಟುವಟಕೆಗಳನ್ನು ಸಹ ನಿಲ್ಲಿಸಲಾಗಿದೆ ಮೇಲ್ವಿಚಾರಣೆ ಮತ್ತು ಮಾಲಿನ್ಲ ಚಟುವಟಕೆಗಳ ಕುರಿತು ವರದಿ ಮಾಡಲು ದೆಹಲಿಯಲ್ಲಿ ಹತ್ತು ದಿನಗಳ ಕಾಲ ಸ್ವಚ್ದ ವಾಯು ಅಭಿಯಾನ ನಡೆಯುತ್ತಿದೆ ಹೀಗಾಗಿ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ

ಗುವಾಹಟಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯ ಮಾತನಾಡಿದ ಸಚಿವ ಶರ್ಮಾ ಕೆಲವು ರಾಷ್ಟೀಯ ಹೆದ್ದಾರಿಗಳು ಸೇರಿದಂತೆ ರಸ್ತೆ ದುರಸ್ಹಿ ಕಾರ್ಯಗಳನ್ನು ರಾಜ್ಯ ಸರ್ಕಾರ ಕೂಡಲೇ ಆರಂಭಿಸಲಿದೆ ಇಂತಹ ಯೋಜನೆಗಳನ್ನು ಕೇಂದ್ರ ಅನುಮೋದಿಸುವಲ್ಲಿ ವಿಳಂಬವಾಗಿದೆ ಎಂದಿದ್ದಾರೆ ಜತೆಗೆ ಸೇತುವೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ರಾಜ್ಯದ ಯೋಜನೆಗಳು ಕಾಫಿ ತೋಟಗಳ ರಸ್ತೆ ದುರಸ್ವಿಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ

ಸಂಸದ ಗುರ್ಜೀತ್ ಸಿಂಗ್ ಔಜ್ಲಾ ಅವರು ಪಾಠಕ್ ಅವರನ್ನು ಭೇಟಿ ಮಾಡಿದರು ಮತ್ತು ಪ್ರಸಕ್ತವಾಗಿ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳನ್ನು ದಾಖಲಿಸಲಾಗುತ್ತಿಲ್ಲ ಎಂದು ಹೇಳಿದರು ಪ್ರಸಕ್ತವಾಗಿ ರೈಲ್ವೇ ಅಧಿಕಾರಿಗಳ ಹೇಳಿಕೆಗಳನ್ನು ದಾಖಲಿಸಲಾಗುತ್ತಿದೆ ಮತ್ತು ನಂತರದಲ್ಲಿ ಸಾರ್ವಜನಿಕರನ್ನು ಭೇಟಿ ಮಾಡಲಾಗುವುದು ಎಂದು ಪಾಠಕ್ ತಿಳಿಸಿದರೆಂದು ಕಾಂಗ್ರೆಸ್ ಸಂಸದರು ಹೇಳಿದ್ದಾರೆ

ಆಕೆಗೆ ರಜೆ ನೀಡಲು ನಿರಾಕರಿಸಲಾಗಿತ್ತು ಮತ್ತು ನಂತರ ಆಕೆ ಮೃತಪಟ್ಟದ್ದರು

ಈ ಸಂದರ್ಭದಲ್ಲಿ ಕಮಾಂಡೆಂಟ್ ಒಬ್ಲರು ಗಾಯಗೊಂಡಿದ್ದರು ಪ್ರತಿಭಟನಾಕಾರರು ಕಚೇರಿಗಳು ಮತ್ತು ಮನೆಗಳಗೂ ನುಗ್ಗಿ ದಾಳಿ ಮಾಡಿದ್ದರು ತಮ್ಮ ಸಹೋದ್ಯೋಗಿಯ ಸಾವಿಗೆ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅಮಾನವೀಯ ನಿಲುವು ಕಾರಣ ಎಂದು ಪ್ರತಿಭಟನಾಕಾರರು ಹೇಳಿದ್ದರು

ಭಾರತದ ಪರ ಕುಲ್ದೀಪ್ ಯಾದವ್ ಗರಿಷ್ಟ ಮೂರು ವಿಕೆಟ್ ಉರುಳಿಸಿ ಗಮನ ಸೆಳೆದರು

ಭುವನೇಶ್ವರದಲ್ಲಿ ನಡೆದ ಏಕಲವ್ಲ ಪ್ರಶಸ್ತಿ ಸಮಾರಂಭದಲ್ಲಿ ಮಾಜಿ ಕ್ರಿಕೆಟಗ ದಿಲೀಪ್ ವೆಂಗ್ ಸರ್ಕಾರ್ ಅವರು ಲಿಲಿಮಾ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು

ಪ್ಲಾರಿಸ್ ನಲ್ಲಿ ನಿನ್ನೆ ನಡೆದ ಪ್ಲಾರಿಸ್ ಮಾಸ್ಸರ್ಸ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕರೆನ್ ಖಚನೊವ್ ಚಾಂಪಿಯನ್ ಆಗಿ ಹೊರಹೊಮಿದ್ದಾರೆ ನಿನ್ನೆ ತಡರಾತ್ರಿ ನಡೆದ ಫೈನಲ್ ಹಣಾಹಣಿಯಲ್ಲಿ ಖಚನೊವ್ ವಿಶ್ವದ ಎರಡನೇ ಶ್ರೇಯಾಂಕದ ಸರ್ಬಿಯಾದ ನೊವಾಕ್ ಜೊಕೊವಿಕ್ ಗೆ ಆಘಾತ ನೀಡಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ